ಜಮ್ನು ಕಾಶ್ನೀರ ಕುರಿತಂತೆ ದೇಶದ ಏಕತೆಗೆ ಧಕ್ಷೆ ಉಂಟು ಮಾಡುವಂತಹ ಹೇಳಕೆ ನೀಡಬಾರದೆಂದು ರಾಜಕೀಯ ಪಕ್ಷಗಳಿಗೆ ಉಪರಾಷ್ಟಪತಿ ಎಂ

ಎರಡೂ ರಾಷ್ಲಗಳ ನಡುವಿನ ಆರ್ಥಿಕ ಪಾಲುದಾರಿಕೆ ವ್ಯಾಪಾರ ಬಂಡವಾಳ ಹೂಡಿಕೆ ಕೃಷಿ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದ್ದು ಒಡಂಬಡಿಕೆಗಳು ಏರ್ಪಡಲಿವೆ ವಿಜ್ಞಾನ ಶಿಕ್ಷಣ ತಂತ್ರಜ್ಞಾನ ಸಾಂಸ್ನತಿಕ ವಿನಿಮಯ ಸೇರಿದಂತೆ ವಿವಿಧ ವಿಷಯಗಳು ಸಹ ಚರ್ಚೆ ಆಗಲಿವೆ ಜರ್ಮನ್ ಚಾನ್ಸಲರ್ ನೇತೃತ್ವದ ಉನ್ನತ ಮಟ್ಲದ ನಿಯೋಗದಲ್ಲಿ ಹಲವು ಸಚಿವರು ಮತ್ತು ಕಾರ್ಯದರ್ತಿಗಳು ಭಾರತಕ್ಕೆ ಆಗಮಿಸಿದ್ದಾರೆ ಈ ಭೇಟಿ ಎರಡೂ ರಾಷ್ಷಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ್ದಾಗಿದೆ ಎಂದು ವಿದೇಶಾಂಗ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ

ವ್ಯವಸ್ಥೆಯಲ್ಲಿನ ನ್ಣೂನತೆಗಳು ಮತ್ತು ಅಧಿಕಾರಶಾಹಿ ಪ್ರವೃತ್ತಿಯನ್ನು ತೊಡೆದು ಹಾಕಬೇಕು ಎಂದರು ಆಡಳಿತದಲ್ಲಿ ಮಹತ್ತರ ಬದಲಾವಣೆ ತರುವಲ್ಲಿ ಈ ನಾಗರಿಕ ಸೇವಾ ತರಬೇತಿ ಮುಖ್ಯಪಾತ್ರ ವಹಿಸಲಿದೆ ಎಂದ ಪ್ರಧಾನಿ ದೇಶದ ಪ್ರಥಮ ಗೃಹ ಸಚಿವ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಕೊಡುಗೆಯನ್ನು ಸ್ನರಿಸಿದರು ತರಬೇತಿ ಅಧಿಕಾರಿಗಳು ವಿವಿಧ ಪರಿಕಲ್ಪನೆಗಳ ವಿವರ ನೀಡಿದರು ದೆಹಲಿ ಐಐಟಿಯ ದತ್ತಿ ನಿಧಿಯನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಷಪತಿ ದತ್ತಿ ನಿಧಿಗಳು ಶಿಕ್ಷಣ ಸಂಸ್ಥೆಗಳ ಆರ್ಥಿಕ ಸಬಲತೆಯ ಅವಿಭಾಜ್ಯ ಅಂಗಗಳಾಗಿವೆ ಹಳೆಯ ವಿದ್ಯಾರ್ಥಿಗಳು ಮುಂಬರುವ ಪೀಳಗೆಯ ಶಿಕ್ಷಣಾರ್ಥಿಗಳನ್ನು ದೆಂಬಲಿಸಲು ಮತ್ತು ಮೋಷಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು ಇತಿಹಾಸದುದ್ದಕ್ಕೂ ಶಿಕ್ಷಣ ಸಂಸ್ಥೆಗಳು ನಮ್ನ ಸಂಸ್ಥತಿಯ ಹರಿಕಾರರಂತೆ ಕೆಲಸ ಮಾಡಿವೆ ಮತ್ತು ವಿಶ್ವವಿದ್ಯಾಲಯಗಳು ಜನರಿಗೆ ಸಮಾಜದಲ್ಲಿ ದಾರಿ ತೋರುವ ಪರಂಪರೆಯನ್ನು ಅಳವಡಿಸಿಕೊಂಡಿವೆ ಎಂದು ಅವರು ಹೇಳಿದರು ಶಾಂಘೈ ಸಹಕಾರಿ ಸಂಸ್ಥೆ ಎಸ್ ಸಿ ಒ ಜೊತೆಗಿನ ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳಲು ಮತ್ತು ಉಜ್ಜೇಕಿಸ್ತಾನ ಸರ್ಕಾರದ ಜೊತೆ ದ್ವಿಪಕ್ಷೀಯ ಒಪ್ಪಂದಗಳಲ್ಲಿ ಪಾಲ್ಗೊಳ್ಳಲು ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಇಂದು ಉಜ್ಜೇಕಿಸ್ತಾನದ ತಾಪ್ಲೆಂಟ್ಗೆ ಪ್ರಯಾಣ ಬೆಳೆಸಲಿದ್ದಾರೆ ನಾಳೆ ತಾಷ್ನೆಂಟ್ನಲ್ಲಿ ನಡೆಯಲಿರುವ ಎಸ್ ಸಿ ಒ ದ ಸರ್ಕಾರಿ ಮುಖ್ಯಸ್ತರ ಸಮಿತಿ ಸಭೆಯಲ್ಲಿ ರಾಜ್ನಾಥ್ ಸಿಂಗ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ನಾಯಕರು ಎಸ್ ಸಿ ಒ ವಿಭಾಗದಲ್ಲಿ ಬಹು ಆಯಾಮದ ಆರ್ಥಿಕ ಸಹಕಾರ ಕುರಿತು ಗಮನ ಕೇಂದ್ರೀಕರಿಸಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ

ನಾಳೆ ಮತ್ತು ಭಾನುವಾರ ರಕ್ಷಣಾ ಸಚಿವರು ದ್ವಿಪಕ್ಷೀಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ಕುರಿತು ಚರ್ಚಿಸಲು ಉಜ್ಜೇಕಿಸ್ತಾನದ ರಕ್ಷಣಾ ಸಚಿವ ಮೇಜರ್ ಜನರಲ್ ಕುರ್ಬಾನೋವ್ ಬಖೋದಿರ್ ನಿಜಾಮೋವಿಚ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ

ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ ಮಹನೀಯರನ್ನು ನಾಡು ಸ್ಪರಿಸುತ್ತಿದೆ ರಾಜ್ಲೋತ್ವವದ ಅಂಗವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ವ ಇಂದು ಸಂಜೆ ವಿವಿಧ ಕ್ಷೇತ್ರಗಳ ಕನ್ನಡ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ರಾಜ್ಣೋತ್ಲವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ನಾಡಿನ ಜನತೆಗೆ ಶುಭ ಕೋರಿದ್ದು ಕರ್ನಾಟಕದ ಭವ್ಯ ಪರಂಪರೆ ಮತ್ತು ಇತಿಹಾಸ ಉಳಿಸಿ ಬೆಳೆಸುವ ಜೊತೆಗೆ ಪ್ರವಾಹದಿಂದ ಸಂಕಷ್ಸಕೆ ಒಳಗಾಗಿರುವವರ ಬದುಕು ಕಟ್ಟಿಕೊಡಲು ನೆರವಾಗೋಣ ಎಂದು ಕೋರಿದ್ದಾರೆ ಕರ್ನಾಟಕದ ಪ್ರವಾಹ ಪರಿಹಾರ ಕಾರ್ಯದಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ನೆರೆ ಪರಿಹಾರ ಕಾರ್ಯದಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪದಲ್ಲಿ ಯಾವುದೇ ಹುರುಳಲ್ಲ ಎಂದು ಅವರು ಹೇಳಿದರು ಜೆಲ್ಲೆಗೊಂದು ವೈದ್ಯಕೀಯ ಕಾಲೇಜು ಆರಂಭಿಸಲು ನಿರ್ಧರಿಸಿದ್ದು ತಾಲ್ಲೂಕಿಗೊಂದು ಕಾಲೇಜು ತೆರೆಯಲು ಸಾಧ್ವವಿಲ್ಲ ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜು ಸಂಬಂಧ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಶಾಸಕ ಡಿ

ಜಮ್ಮು ಕಾಶ್ಮೀರದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಂತರ್ಜಾಲ ಸೌಲಭ್ವಕ್ಷೆ ಅಡೆತಡೆಯಾದ ಹಿನ್ನೆಲೆಯಲ್ಲಿ ಕಾಲಮಿತಿ ವಿಸ್ತರಣೆ ಕುರಿತು ಸಿಬಿಡಿಟಿ ಆದೇಶ ನೀಡಿದೆ ಕೆಲವು ನಿರ್ದಿಷ್ಟ ವರ್ಗದ ತೆರಿಗೆದಾರರು ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಕಾಲಮಿತಿ ನಿನ್ನೆ ಕೊನೆಗೊಂಡಿತ್ತು

ಲಡಾಕ್ನ ಹೊಸ ಜಾಲತಾಣವನ್ನು ಅಲ್ಲಿನ ನೂತನ ಉಪರಾಜ್ಲಪಾಲ ಆರ್ ಕೆ ಮಾಥೂರ್ ಲೋಕಾರ್ಪಣೆ ಮಾಡಿದ್ದಾರೆ

ಈ ನೂತನ ಜಾಲತಾಣ ಎಲ್ಲಾ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು

ಇದುವರೆಗೆ ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಜಿಲ್ಲಾ ಮಟ್ಟದ ಜಾಲತಾಣಗಳಿದ್ದವು ಇದೀಗ ಒಟ್ಟಾರೆ ಲಡಾಕ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಆಡಳಿತದಲ್ಲಿ ಪಾರದರ್ಶಕತೆ ಅಭಿವೃದ್ದಿ ಪಡಿಸುವ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಕಲ್ಪಿಸುವ ನಿಟ್ಟನಲ್ಲಿ ನೂತನ ಜಾಲತಾಣ ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ತಿಳಿಸಿದರು

ಮಾಥೂರ್ ಎಲ್ಲಾ ಅಭಿವೃದ್ದಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ವಿವರಗಳನ್ನು ಜಾಲತಾಣದಲ್ಲಿ ಒದಗಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಫಲಾನುಭವಿಗಳ ವಿವರಗಳನ್ನು ರಿಯಲ್ ಟೈಮ್ನಲ್ಲಿ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ

ಐಎಸ್ಎ ಸಭೆಯಲ್ಲಿ ಮಾತನಾಡಿದ ಐಎಸ್ಎ ಅಧ್ಯಕ್ಷರೂ ಆಗಿರುವ ವಿದ್ಯುತ್ ನವೀನ ಮತ್ತು ಪುನರ್ಬಳಕೆ ಇಂಧನ ಸಚಿವ ಆರ್

ಸಿಂಗ್ ಸೌರ ಶಕ್ತಿ ಮಹತ್ವ ವೃದ್ಧಿಸುತ್ತಿರುವ ಕುರಿತು ಮಾತನಾಡಿದರು ಜಾಗತಿಕವಾಗಿ ಎದುರಿಸುತ್ತಿರುವ ಹವಾಮಾನ ವೈಪರೀತ್ವ ಸಮಸ್ಥೆಗಳಿಂದಾಗಿ ಇದು ಹೆಚ್ಚಿನ ಮಹತ್ವ ಪಡೆದಿದೆ ಎಂದು ಅವರು ಹೇಳಿದರು

ಭಾರತ ಸೌದಿ ಅರೇಬಿಯಾದ ಪ್ರಮುಖ ವ್ಯಾಪಾರ ಪಾಲುದಾರ ರಾಷ್ಟವಾಗಿದ್ದು ಪ್ರಮುಖ ವಿಷಯಗಳ ಸಮನ್ವಯ ಕುರಿತ ಒಡಂಬಡಿಕೆಗೆ ಸಹಿ ಹಾಕಿದ ನಂತರ ಎರಡೂ ರಾಷ್ಟಗಳ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ಇನ್ನಷ್ಟು ವ್ಬದ್ದಿಯಾಗಲಿದೆ ಎಂದು ಸೌದಿ ಅರೇಬಿಯಾದ ಹಿರಿಯ ಸಚಿವರೊಬ್ಲರು ತಿಳಿಸಿದ್ದಾರೆ ಸೌದಿ ಅರೇಬಿಯಾ ಭಾರತಕ್ಕೆ ತೈಲ ಪೂರೈಸುವ ಪ್ರಮುಖ ರಾಷ್ಟವಾಗಿದ್ದು ಹಲವು ವಲಯಗಳಲ್ಲಿ ಎರಡೂ ರಾಷ್ಟಗಳ ವ್ಯಾಪಾರ ಮತ್ತಷ್ಟು ವೃದ್ದಿಯಾಗುವ ಅವಕಾಶಗಳವೆ ಎಂದು ಅಲ್ಲಿನ ವಾಣಿಜ್ಯ ಮತ್ತು ಬಂಡವಾಳ ಹೂಡಿಕೆ ಸಚಿವ ಮಜಿದ್ ಬಿನ್ ಅಬ್ದುಲ್ಲಾ ಅಲ್ ಕಸಬಿ ತಿಳಿಸಿದ್ದಾರೆ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಪೂಜಾ ಅವರು ಜಪಾನ್ನ ಹರುನೊ ಒಕುನೊ ವಿರುದ್ದ ಸೆಣಸಲಿದ್ದಾರೆ